ಲೋಕಸಭೆಯಲ್ಲಿ ತೆಲುಗು ದೇಸಂ ಪಕ್ಷ ಸರ್ಕಾರದ ವಿರುದ್ದ ಮಂಡಿಸಿರುವ ಅವಿಶ್ವಾಸ ನಿರ್ಣಯ ಕುರಿತು ಚರ್ಚೆ ಪ್ರಗತಿಯಲ್ಲಿ ಆಂಧಪ್ರದೇಶಕ್ಕೆ ಪ್ರಸಕ್ತ ಎನ್ ಡಿ ಎ

ರಾಜ್ಯಸಭೆಯ ಕಲಾಪ ಮಧ್ಭಾಹ್ನದವರೆಗೆ ಮುಂದೂಡಿಕೆ

ಭಾರತ ಮತ್ತು ಅಮೆರಿಕ ನಡುವೆ ಬರುವ ಸೆಪ್ಟೆಂಬರ್ನಲ್ಲಿ ದೆಹಲಿಯಲ್ಲಿ ವಿದೇತಾಂಗ ಮತ್ತು ರಕ್ಷಣಾ ಇಲಾಖೆ ಪ್ರಮುಖರ ಜಂಟಿ ಮಾತುಕತೆ

ಬಿಜೆಪಿ ನೇತೃತ್ವದ ಎನ್ ಡಿ ಎ ಸರ್ಕಾರದ ವಿರುದ್ದ ತೆಲುಗು ದೇಸಂ ಪಕ್ಷ ಮಂಡಿಸಿರುವ ಅವಿಶ್ವಾಸ ನಿರ್ಣಯದ ಬಗ್ಗೆ ಲೋಕಸಭೆಯಲ್ಲಿ ಈಗ ಚರ್ಚೆ ನಡೆಯುತ್ತಿದೆ ಚರ್ಚೆಯನ್ನು ಆರಂಭಿಸಿದ ಟಿ ಡಿ ಪಿ ಸಂಸದ ಜಯದೇವ ಗಲ್ಲಾ ಕೇಂದ್ರದಲ್ಲಿರುವ ಎನ್ ಡಿ ಎ ಸರ್ಕಾರ ಆಂಧಪ್ರದೇಶಕ್ಕೆ ಕೇವಲ ಟೊಳ್ಳು ಭರವಸೆಗಳನ್ನು ನೀಡುತ್ತಿದೆ

ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷಗಳು ಆಂಧಪ್ರದೇಶದ ಅಭಿವೃದ್ದಿ ಕುಂಠಿತವಾಗಲು ಕಾರಣ ಎಂದು ತೀವ್ರ ಅಸಮಾಧಾನ ವ್ಯಕ್ತ ಪಡಿಸಿದರು ತಮ್ಮ ರಾಜ್ಯಕ್ಷೆ ವಿಶೇಷ ರಾಜ್ಯದ ಸ್ಥಾನಮಾನ ದೊರೆಯಲೇಬೇಕೆಂಬ ಪಕ್ಷದ ಆಗ್ರಹವನ್ನು ಪುನರುಚ್ಲರಿಸಿದರು ಈ ಸಂದರ್ಭದಲ್ಲಿ ಪ್ರತ್ನೇಕ ರಾಜ್ಯ ರಚನೆ ವಿಷಯ ಕುರಿತಂತೆ ಟಡಿಪಿ ಮತ್ತು ಟಿಆರ್ಎಸ್ ಪಕ್ಷಗಳ ಸದಸ್ಟರ ನಡುವೆ ಏರು ದನಿಯಲ್ಲಿ ಮಾತಿನ ಚಕಮಕಿ ನಡೆಯಿತು ಈ ಮೊದಲು ಅವಿಶ್ವಾಸ ನಿರ್ಣಯ ಕುರಿತ ಚರ್ಚೆ ಆರಂಭವಾಗುವುದಕ್ಕೂ ಮುನ್ನವೇ ಬಿಜು ಜನತಾದಳದ ಸಂಸದರು ಸಭಾತ್ಯಾಗ ಮಾಡಿದರು ಓಡಿತಾ ರಾಜ್ಯದ ವಿಷಯದಲ್ಲಿ ಹಿಂದಿನ ಕಾಂಗ್ರೆಸ್ ಸರ್ಕಾರ ಮತ್ತು ಹಾಲಿ ಬಿಜೆಒ ನೇತೃತ್ವದ ಸರ್ಕಾರ ಎರಡೂ ಅನ್ಲಾಯ ಮಾಡಿವೆ ಎಂದು ಬಿಜೆಡಿ ಸಂಸದ ಭತ್ವಹರಿ ಮಹತಾಬ್ ಆರೋಪಿಸಿದರು ಇದೇ ವೇಳೆ ಶಿವಸೇನೆ ಅವಿಶ್ವಾಸ ನಿರ್ಣಯದ ಮೇಲಿನ ಮತದಾನದಲ್ಲಿ ಭಾಗವಹಿಸದೇ ಇರಲು ನಿರ್ಧರಿಸಿತು ರಾಜ್ಙಸಭೆಯಲ್ಲಿ ಇಂದು ಶೂನ್ಯ ವೇಳೆಯಲ್ಲಿ ತೆಲುಗು ದೇಸಂ ಸದಸ್ಯ ಸಿ ಎಂ ರಮೇಶ್ ತಮ್ನ ಪಕ್ಷಕ್ಕೆ ಸಂಬಂಧಿಸಿದ ವಿಷಯವೊಂದರ ಬಗ್ಗೆ ಪ್ರಸ್ತಾಪಿಸಲು ಯತ್ನಿಸಿದಾಗ ಸಭಾಪತಿ ಎಂ

ರಾಜ್ಞಸಭೆಯಲ್ಲಿ ತೆಲುಗು ದೇಸಂ ಪಕ್ಷಕ್ಕೆ ಸಂಬಂಧಿಸಿ ನೀಡಲಾದ ಪತ್ರಿಕಾ ಪ್ರಕಟಣೆಯೊಂದರ ಬಗ್ಗೆ ರಮೇಶ್ ಮಾತನಾಡಲು ಯತ್ನಿಸಿದಾಗ ಸಭಾಪತಿಗಳು ಅದಕ್ಕೆ ಅವಕಾಶವನ್ನು ನಿರಾಕರಿಸಿದರು ಭಾರತದಲ್ಲಿನ ತನ್ನ ಬಳಕೆದಾರರು ಒಂದು ಬಾರಿಗೆ ಐದಕ್ಕಿಂತ ಹೆಚ್ಚು ಸಂವಾದಗಳನ್ನು ಫ್ರಾರ್ವರ್ಡ್ ಮಾಡಲು ಅವಕಾಶ ನೀಡುವುದಿಲ್ಲ ಎಂದು ವಾಟ್ತಾಪ್ ಇಂದು ತಿಳಿಸಿದೆ ಗುಂಪು ಫರ್ಷಣೆಯ ಫಟನೆಗಳ ಪ್ರಚೋದನೆಗೆ ಕಾರಣವಾಗುತ್ತಿರುವ ಸುಳ್ಳು ಸುದ್ದಿ ಹಾಗೂ ವದಂತಿಗಳು ಹರಡುವುದನ್ನು ನಿಯಂತ್ರಿಸುವ ತನ್ನ ಪ್ರಯತ್ನದ ಭಾಗವಾಗಿ ಮಾಧ್ಯಮ ಸಂದೇಶಗಳ ಪಕ್ಕದಲ್ಲಿ ಲಭ್ಯವಿರುವ ಕ್ವಿಕ್ ಫ್ರಾರ್ವರ್ಡ್ ಬಟನ್ ಅನ್ನು ತೆಗೆದುಹಾಕುವುದಾಗಿ ಅದು ತಿಳಿಸಿದೆ ಜಗತ್ತಿನ ಇತರ ಯಾವುದೇ ದೇಶಕ್ಕಿಂತ ಭಾರತದ ತನ್ನ ಬಳಕೆದಾರರು ಅತಿ ಹೆಚ್ಚು ಸಂದೇಶಗಳು ಫೋಟೋಗಳು ಹಾಗೂ ವಿಡಿಯೋಗಳನ್ನು ಫಾ

ಪರಿಶಿಷ್ಪ ಜಾತಿ ಪಂಗಡ ಹಾಗೂ ಹಿಂದುಳಿದ ವರ್ಗಗಳ ಮೀಸಲಾತಿ ಹಾಗೂ ನೇಮಕಾತಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ನ ರಜಾ ಕಾಲದ ಪೀಠ ವಿಚಾರಣೆ ಇತ್ಲರ್ಥಗೊಳಿಸುವವರೆಗೂ ಎಲ್ಲ ನೇಮಕಾತಿ ಪ್ರಕ್ರಿಯೆಯನ್ನು ಮುಂದೂಡಬೇಕೆಂದು ವಿಶ್ವವಿದ್ವಾಲಯ ಅನುದಾನ ಆಯೋಗ ಯುಜಿಸಿ ಎಲ್ಲ ವಿಶ್ವವಿದ್ಯಾಲಯಗಳಿಗೆ ಸೂಚನೆ ನೀಡಿದೆ

ಅಲಹಾಬಾದ್ ಹೈಕೋರ್ಟ್ ನೀಡಿದ ತೀರ್ಪಿನ ಮೇರೆಗೆ ನೇಮಕಾತಿಗೆ ಸಂಬಂಧಿಸಿದಂತೆ ಯುಜಿಸಿ ಕೆಲವು ನಿರ್ಣಯಗಳನ್ನು ಕೈಗೊಂಡಿತ್ತು ಇದಕ್ಕೆ ತೀವ್ರ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಮಾನವ ಸಂಪನ್ನೂಲ ಅಭಿವೃದ್ದಿ ಸಚಿವಾಲಯ ಮತ್ತು ಯುಜಿಸಿ ಜಂಟಿಯಾಗಿ ಸುಪ್ರೀಂ ಕೋರ್ಟ್ ರಜಾಕಾಲದ ಪೀಠದ ಮುಂದೆ ಪುನರ್ ಪರಿಶೀಲನಾ ಅರ್ಜಿ ಸಲ್ಲಿಸಿತ್ತು ಇದರ ವಿಚಾರಣೆ ಅತ್ಯಂತ ತ್ವರಿತವಾಗಿ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ

ತಂಡದಲ್ಲಿ

ಉಭಯ ದೇಶಗಳ ವಿದೇಶಾಂಗ ಹಾಗೂ ರಕ್ಷಣಾ ಖಾತೆಗಳ ಪ್ರಮುಖರ ನಡುವೆ ನಡೆಯಲಿರುವ ಈ ಸಮಾಲೋಚನೆ ಕುರಿತಂತೆ ವಿದೇಶಾಂಗ ವ್ಲವಹಾರಗಳ ಸಚಿವಾಲಯದ ವಕ್ತಾರ ರವೀಶ್ ಕುಮಾರ್ ಮಾಧ್ಯಮಗಳಿಗೆ ವಿವರಿಸುತ್ತಾ ದ್ವಿಪಕ್ಷೀಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಬಗ್ಗೆ ಈ ಮಾತುಕತೆಯ ವೇಳೆ ವ್ಲಾಪಕ ವಿಚಾರ ವಿನಿಮಯ ನಡೆಯಲಿದೆ ಎಂದರು ಎರಡೂ ದೇಶಗಳ ನಡುವೆ ರಾಜತಾಂತ್ರಿಕ ಮತ್ತು ಭದ್ರತೆ ಸಂಬಂಧಗಳ ಬಲವರ್ಧನೆಯ ಉದ್ದೇಶದಿಂದ ಈ ಮಾತುಕತೆಗಳನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು

ಈ ಜಂಟ ಮಾತುಕತೆಗಳು ಉಭಯ ದೇಶಗಳ ನಡುವಣ ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಲಲು ಸಹಕಾರಿಯಾಗಲಿವೆ ಎಂದು ಬಣ್ಣಿಸಲಾಗಿದೆ

ಐ ವಿ

ವಿಶ್ನಸಂಸ್ನೆಯಲ್ಲಿ ಏಡ್ ಕುರಿತ ವಿಭಾಗ ಸಿದ್ಗಪಡಿಸಿರುವ ವಿಶೇಷ ವರದಿಯೊಂದರಲ್ಲಿ ಏಷಿಯಾ ಮತ್ತು ಪೆಸಿಫಿಕ್ ವಲಯಗಳು ಹೆಚ್ ಐ ವಿ ನಿಯಂತ್ರಣದಲ್ಲಿ ಗಮನಾರ್ಹವಾಗಿ ಕಾರ್ಯ ನಿರ್ವಹಿಸಿರುವುದಾಗಿ ತಿಳಿಸಲಾಗಿದೆ

ಐ ವಿ

ಆದಾಗ್ಲೂ ಜಾಗತಿಕ ಮಟ್ಟದಲ್ಲಿ ಹೆಚ್ ಐ ವಿ ಸೋಂಕಿಗೆ ಒಳಗಾಗುವವರ ಸಂಖ್ಯೆಯನ್ನು ತಗ್ಗಿಸುವ ಪ್ರಯತ್ನಗಳು ಮತ್ತಪ್ಟು ತ್ವರೆಗೊಳ್ಳಬೇಕಾಗಿದೆ ಎಂದು ವರದಿಯಲ್ಲಿ ಕಳವಳ ವ್ಚಕ್ತಪಡಿಸಲಾಗಿದೆ

ಈ ಮಾನವ ನಿರ್ಮಿತ ಸರೋವರ ಅಲ್ಲಿಯ ಪ್ರಮುಖ ಪ್ರವಾಸಿ ಆಕರ್ಷಣೆಯಾಗಿದೆ ಭಾರತ ಸರ್ಕಾರ ಸುಸ್ವರ ಅಭಿವೃದ್ದಿ ಗುರಿಗಳ ಸಾಧನೆಗೆ ತನ್ನ ಪ್ರಯತ್ನಗಳನ್ನು ಮುಂದುವರೆಸುತ್ತಿದೆ ಎಂದು ವಿಶ್ವಸಂಸ್ವೆಯಲ್ಲಿ ಭಾರತದ ಖಾಯಂ ಪ್ರತಿನಿಧಿಯಾಗಿರುವ ಸಯ್ಟದ್ ಅಕ್ಷರುದ್ದೀನ್ ಹೇಳಿದ್ದಾರೆ